ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಸಿಬಿಐ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಎಂದು ಹೇಳರುವ ಸುಪ್ರೀಂ ಕೋರ್ಟ್ ನಗರ ಪೊಲೀಸ್ ಆಯುಕ್ತರನ್ನು ಬಂಧಿಸದಂತೆಯೂ ಸಿಬಿಐಗೆ ಸೂಚನೆ ನೀಡಿದೆ

ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾಗಿದ್ದ ಸಂದರ್ಭದಲ್ಲಿ ರಾಜೀವ್ ಕುಮಾರ್ ಸಾಕ್ಷ್ಯ ನಾಶ ಮಾಡಿದ್ದಾರೆಂದು ಸಿಬಿಐ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯ ದಿನಾಂಕ ನಿಗದಿ ಮಾಡುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ

ಪ್ಲಿಮ ಬಂಗಾಳ ಸರ್ಕಾರ ಮತ್ತು ಸಿಬಿಐ ನಡುವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಮ ನೈತಿಕ ಜಯ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ಸಂಸತ್ ಭವನದ ಹೊರಗೆ ಸುಧ್ಗಿಗಾರರೊಂದಿಗೆ ಮಾತನಾಡಿದ ಅವರು ಚಿಟ್ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರಿಯಲಿದೆ ಸಿಬಿಐ ಮುಂದೆ ಹಾಜರಾಗಲು ಕೋಲ್ಕತ್ತಾ ಪೊಲೀಸ್ ಆಯುಕ್ತರು ಹಿಂಜರಿದಿದ್ದುದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ ಕೇಂದ್ರ ಸಚಿವ ಅರುಣ್ ಜೇಟ್ಲ ತಮ್ನ ಫೇಸ್ಬುಕ್ ಸಂದೇಶದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಧರಣಿ ನಡೆಸುತ್ತಿರುವುದು ಅನುಮಾನಗಳಗೆ ಕಾರಣವಾಗಿದೆ ಸಿಬಿಐ ತನಿಖೆಗೆ ಸಹಕರಿಸಬೇಕಾಗಿತ್ತು ಎಂದು ಹೇಳಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚವ ನರೇಂದ್ರ ಸಿಂಗ್ ತೋಮರ್ ಸಿಬಿಐ ವಿಷಯದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜಕೀಯ ನಾಟಕವಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಿಬಿಐ ಬಳಸಿಕೊಂಡು ವಿರೋಧಪಕ್ಷದ ನಾಯಕರನ್ನು ನಿಯಂತ್ರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ಲಿದೆ ಎಂದು ಹೇಳಿದ್ದಾರೆ ಟಿಎಂಸಿ ನಾಯಕ ಡೆರಿಕ್ ಓಬ್ರಿಯಾನ್ ಸಿಬಿಐ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಮ ಪಕ್ಷಕ್ಕೆ ಸಂದ ಜಯ ಈ ವಿಷಯದಲ್ಲಿ ಟೆಎಂಸಿಗೆ ವಿರೋಧಪಕ್ಷಗಳು ಬೆಂಬಲ ನೀಡಿವೆ ಎಂದು ತಿಳಿಸಿದ್ದಾರೆ ಸಿವಿಐ ಮತ್ತು ಪಶ್ಲಿಮ ಬಂಗಾಳದ ಸರ್ಕಾರದ ನಡುವೆ ನಡೆಯುತ್ತಿರುವ ಜಟಾಪಟಿ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಬಿಜೆಪಿ ಸ್ವಾಗತಿಸಿದೆ

ಚುನಾವಣೆ ಸಮಯದಲ್ಲಿ ಕೇಂದ್ರೀಯ ಅರೆಸೇನಾಪಡೆಗಳ ಪಾತ್ರ ಹೆಚ್ಚರುವ ಹಿನ್ನೆಲೆಯಲ್ಲಿ ರಾಷ್ಷೀಯ ನಾಗರಿಕ ನೋಂದಣಿ ಪ್ರಕ್ರಿಯೆಗೆ ಮತ್ತಪ್ಪು ಕಾಲಾವಕಾಶ ನೀಡಬೇಕೆಂದು ಕೇಂದ್ರ ಗ್ರಹಸಚಿವಾಲಯ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಕ್ಲಿಗೆತ್ತಿಕೊಂಡು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ನಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ನ್ನಾಯಪೀಠ ಮತ್ತೆ ಈ ಸಂಬಂಧ ಅವಧಿಯನ್ನು ವಿಸ್ತರಿಸಲು ಸಾಧ್ಯವಿಲ್ಲ

ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಆದರ್ಶ ಕುಮಾರ್ ಗೋಯಲ್ ಒಳಚರಂಡಿ ಹಾಗೂ ನೀರು ಶುದ್ದೀಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ಕ್ಲೆಗೊಳ್ಳದ ಹಿನ್ನೆಲೆಯಲ್ಲಿ ಈ ದಂಡ ವಿಧಿಸಲಾಗಿದೆ ಶುದ್ದ ಪರಿಸರ ಪ್ರತಿಯೊಬ್ಲರ ಹಕ್ಕು ಎಂದು ಹೇಳದ್ದಾರೆ

ರಾಜ್ಯಪಾಲ ರಾಮ್ನಾಯಕ್ ಜಂಟಿ ಸದನವನ್ನುದ್ದೇತಿಸಿ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಅನಾವರಣ ಮಾಡಿದರು ಈ ವೇಳೆ ಅವರು ಸಾಮಾನ್ಯ ವರ್ಗದ ಜನರ ಕಲ್ಕಾಣಕಾಗಿ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು ರಾಜ್ಯಪಾಲರ ಭಾಷಣದ ನಡುವೆಯೇ ಸಮಾಜವಾದಿ ಪಕ್ಷ ಬಹುಜನ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಸದಸ್ದರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು ಮೊನಾಕೋದ ಎರಡನೇ ರಾಜ ಆಲ್ಲರ್ಟ್ ದೆಹಲಿಯಲ್ಲಿಂದು ರಾಷ್ಲಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಲೋಚನೆ ನಡೆಸಿದರು ಈ ಸಂಬಂಧ ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇತಾಂಗ ವ್ಯವಹಾರಗಳ ಸಚಿವಾಲಯ ಉಭಯ ದೇತಗಳ ಅಭಿವೃದ್ದಿ ಸೇರಿದಂತೆ ಪಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎರಡೂ ದೇಶಗಳ ನಡುವೆ ಒಪ್ಪಂದಗಳ ಅಂತಿಮಗೊಳಿಸುವ ಕಾರ್ಯದಲ್ಲಿ ಭಾಗಿಯಾಗುವ ಅಧಿಕಾರಿಗಳಿಗೆ ರಾಜತಾಂತ್ರಿಕ ವೀಸಾ ವಿನಾಯಿತಿ ನೀಡಲು ಇದೇ ವೇಳೆ ಪ್ರಕಟಿಸಲಾಗಿದೆ ಭಾರತ ಮತ್ತು ಮೊನಾಕೋ ಹವಾಮಾನ ಬದಲಾವಣೆ ಸಾಗರ ಸಂಪನ್ನೂಲ ಸುಸ್ತಿರ ಅಭಿವ್ಯಧಿ ನವೀಕರಿಸಬಹುದಾದ ಇಂಧನ ಸ್ನಾರ್ಟ್ ಸಿಟಿ ಪರಿಸರ ಸೇರಿದಂತೆ ಹಲವು ವಿಷಯಗಳಲ್ಲಿ ಚರ್ಚೆ ನಡೆಸಲು ಪರಸ್ವರ ಉತ್ಸುಕವಾಗಿವೆ ಎಂದು ಹೇಳಕೆಯಲ್ಲಿ ತಿಳಿಸಲಾಗಿದೆ ಇದಕ್ಕೂ ಮುನ್ನ ರಾಷ್ಲಪತಿ ಭವನದಲ್ಲಿ ಎರಡನೇ ರಾಜ ಆಲ್ಲರ್ಟ್ ಅವರನ್ನು ರಾಷ್ಲಪತಿ ರಾಮನಾಥ್ ಕೋವಿಂದ್ ಸ್ನಾಗತ ಕೋರಿದರು ಈ ವೇಳೆ ಮಾತನಾಡಿದ ರಾಷ್ಷಪತಿಗಳು ಭಾರತ ಮತ್ತು ಮೊನಾಕೋ ನಡುವೆ ಉತ್ತಮ ಸ್ನೇಹ ಸಂಬಂಧ ಸಹಕಾರ ಮನೋಭಾವವಿದೆ ಎರಡೂ ದೇಶಗಳ ಒಪ್ಪಂದದಿಂದಾಗಿ ಮತ್ತಷ್ಟು ಸಂಬಂಧ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ ದೇಶದ ಮಧ್ಯಮ ಮರ್ಗದ ಜನರ ಕಲ್ಲಾಣಕಾಗಿ ಕೇಂದ್ರದ ಎನ್ಡಿಎ ಸರ್ಕಾರ ಹತ್ತು ಪಲವು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಅಲ್ಲದೆ ಭಾರತ ಮಧ್ಯಮ ವರ್ಗದ ತವರಾಗಿದೆ ಹೀಗಾಗಿಯೇ ಈ ವರ್ಗದ ಜನರಿಗೆ ಸುಲಭ ತೆರಿಗೆ ಪಾವತಿಗೆ ಅವಕಾಶ ಆರೀಗ್ಯ ರಕ್ಷಣೆ ಗುಣಮಟ್ಟದ ಶಿಕ್ಷಣ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಒದಗಿಸಿದೆ ಎಂದು ತಿಳಿಸಿದ್ಗಾರೆ

ಹಾಲಿ ಅಧ್ಯಕ್ಷ ನಿಕೋಲಸ್ ಮಡುರೋ ತಮ್ನ ಸ್ವಾನಕ್ಷೆ ರಾಜೀನಾಮೆ ಸಲ್ಲಿಸುವಂತೆ ಒತ್ತಡ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಹೊಸ ಅಧ್ಯಕ್ಷರ ಆಯ್ಲಿಗೆ ಜರ್ಮನಿ ಫ್ರಾನ್ಸ್ ಬ್ರಿಟನ್ ಸ್ಪೇನ್ ಸೇರಿದಂತೆ ವಿವಿಧ ದೇಶಗಳು ಗ್ವಾಯ್ಡೋ ಆಯ್ಡೆಗೆ ಪಸಿರು ನಿಶಾನೆ ತೋರಿವೆ